ಭಯೋತ್ಪಾದನೆ ಹವಾಮಾನ ಬದಲಾವಣೆ ಸಾಮಾಜಿಕ ನ್ಯಾಯಕ್ಕಾಗಿ ಆರ್ಥಿಕ ಅಭಿವೃದ್ದಿಯಂತಹ ಸಮಸ್ಟೆಗಳ ನಿವಾರಣೆಗಾಗಿ ಸಾರ್ವತ್ರಿಕ ಸಹಕಾರ ಮತ್ತು ಸಮನ್ನಯತೆಯ ಮೂಲಕ ಒಟ್ಲಾಗಿ ಕೆಲಸ ಮಾಡುವ ಅಗತ್ತವಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ವಿಶ್ವದಲ್ಲೇ ಎತ್ತರದ ಏಕತಾ ಮೂರ್ತಿಯನ್ನು ಅನಾವರಣಗೊಳಿಸುವುದರೊಂದಿಗೆ ಸರ್ದಾರ್ ಪಟೇಲ್ ಅವರಿಗೆ ನಿಜವಾದ ಶ್ರದ್ದಾಂಜಲಿ ಸಲ್ಲಿಸಲಾಗುತ್ತಿದೆ ಅಂದು ಆಯೋಜಿಸಲಾಗಿರುವ ಏಕತಾ ಓಟದಲ್ಲಿ ಜನತೆ ಸಾಧ್ಯವಾದಪ್ಲು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಮನವಿ ಮಾಡಿದರು ಭಾರತೀಯ ಕ್ರೀಡೆ ದಿನದಿಂದ ದಿನಕ್ಕೆ ಹೊಸ ದಾಖಲೆಗಳನ್ನು ಸ್ವಾಪಿಸುವತ್ತ ಸಾಗುತ್ತಿದೆ ಅಂತಾರಾಷ್ಷೀಯ ಮಟ್ಟದಲ್ಲಿ ಸಾಧನೆ ತೋರಲು ಸ್ಕೂರ್ತಿ ಶಕ್ತಿ ಕೌಶಲ್ಯಗಳು ತುಂಬಾ ಮುಖ್ಯವಾಗಿವೆ ಯುವಕರು ಈ ಗುಣಗಳನ್ನು ಮೈಗೂಡಿಸಿಕೊಂಡರೆ ದೇಶ ಕೇವಲ ಆರ್ಥಿಕ ಮತ್ತು ವಿಜ್ಞಾನ ಹಾಗೂ ತಂತ್ರಜ್ಞಾನ ಮಾತ್ರವಲ್ಲದೆ

ಈ ವರ್ಷ ಭುವನೇಶ್ವರದಲ್ಲಿ ವಿಶ್ವಕಪ್ ಹಾಕಿ ಟೂರ್ನಿಯನ್ನು ಆಯೋಜಿಸಲಾಗಿದೆ ಸಾಮಾಜಿಕ ಚಟುವಟಿಕೆಗಳಿಗಾಗಿ ಐಟಿ ಕಂಪನಿಗಳ ಉದ್ಯೋಗಿಗಳನ್ನು ಪ್ರೇರೇಪಿಸಲು ಆರಂಭಿಸಲಾಗಿರುವ ಸೆಲ್ಟ್ ಫಾರ್ ಸೊಸೈಟ ಪೋರ್ಟಲ್ ಬಗ್ಗೆ ಪ್ರಸ್ತಾಪಿಸಿದ ನರೇಂದ್ರ ಮೋದಿ ಐಟಿ ಕಂಪನಿಗಳ ಸೇವಾ ಮನೋಭಾವದಿಂದ ಪ್ರತಿಯೊಬ್ಲ ಭಾರತೀಯ ಹೆಮ್ಮೆಪಡುವಂತಾಗುತ್ತದೆ ನಾನು ಎಂಬುದನ್ನು ಬಿಟ್ಟು ನಾವು ಎಂಬ ಸ್ಕೂರ್ತಿ ಜನರನ್ನು ಖಂಡಿತವಾಗಿ ಉತ್ತೇಜಿಸಲಿದೆ ಎಂದು ಅವರು ಹೇಳಿದ್ದಾರೆ ಪರಿಸರ ಸಂರಕ್ಷಣೆ ಬಗ್ಗೆ ಪ್ರಮುಖವಾಗಿ ಪಾಶ್ವಾತ್ಯ ದೇಶಗಳು ಸೇರಿದಂತೆ ಇಡೀ ವಿಶ್ವ ಚರ್ಚಿಸುತ್ತಿದ್ದು ಸಮತೋಲಿತ ಜೀವನಶೈಲಿಯನ್ನು ಅಳವಡಿಸಿಕೊಳ್ಳಲು ಹೊಸ ಮಾರ್ಗಗಳಿಗಾಗಿ ಪ್ರಯತ್ನಿಸುತ್ತಿದ್ದಾರೆ ಎಂದಿರುವ ಪ್ರಧಾನಮಂತ್ರಿ ಇದಕ್ಕೆ ಪರಿಹಾರವಾಗಿ ಜನರು ಆತ್ನಾವಲೋಕನ ಮಾಡಿಕೊಂಡು ಇಂದಿನ ವೈಭವ ಇತಿಹಾಸ ಶ್ರೀಮಂತ ಸಂಪ್ರದಾಯಗಳು ಮತ್ತು ಬುಡಕಟ್ಟು ಸಮುದಾಯಗಳ ಜೀವನತೈಲಿಯನ್ನು ಅರಿತುಕೊಳ್ಟಬೇಕಾಗಿದೆ ಪಂಜಾಬ್ನ ಕಲ್ಲಾರ್ ಮಜ್ರಾ ಗ್ರಾಮದ ರೈತರು ಪೈರಿನ ಕಳೆಗಳನ್ನು ಬೆಂಕಿಗೆ ಹಾಕದೇ ತಂತ್ರಜ್ಞಾನವನ್ನು ಬಳಸಿ ಮಣ್ಣೆನಲ್ಲಿ ಕೊಳೆಯುವಂತೆ ಮಾಡಿ ಉಳುಮೆ ಮಾಡುತ್ತಿದ್ದಾರೆ ಎಂದು ಹೇಳಿದರು ವಿಶ್ವ ಶಾಂತಿಯ ಬಗ್ಗೆ ಪ್ರಸ್ತಾಪಿಸುವಾಗ ಭಾರತದ ಹೆಸರು ಮತ್ತು ಕೊಡುಗೆಯನ್ನು ಸುವರ್ಣಾಕ್ಷರಗಳಲ್ಲಿ ಬರೆಯಬೇಕಾಗಿದೆ ಎಂದು ಅವರು ಹೇಳಿದ್ದಾರೆ ಮೊದಲ ಮಹಾಯುದ್ದದಲ್ಲಿ ಭಾರತೀಯ ಸೈನಿಕರ ತೌರ್ಯವನ್ನು ಪ್ರಶಂಸಿಸಿದ ಪ್ರಧಾನಮಂತ್ರಿ

ಮುಂಬರುವ ದೀಪಾವಳಿ ದಂತೆರಸ್ ಭಯ್ಭಾದೂಜ್ ಮತ್ತು ಛಾತ್ ಹಬ್ಬಗಳ ಅಂಗವಾಗಿ ಪ್ರಧಾನಮಂತ್ರಿ ಶುಭಾಶಯ ಕೋರಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಜಪಾನ್ ಪ್ರಧಾನಮಂತ್ರಿ ಶಿಂಜೋ ಅಬೆ ಅವರೊಂದಿಗೆ ಯಮನಶಿ ಪ್ರಿಫೆಕ್ಟರ್ನಲ್ಲಿ ದಿಪಚಾರಿಕ ಮಾತುಕತೆ ನಡೆಸಿದರು

ಅಲ್ಲಿ ಮೌಂಟ್ ಫಿಜಿ ಹೊಟೇಲ್ನಲ್ಲಿ ಶಿಂಜೋ ಅಬೆ ಭೋಜನಕೂಟ ಏರ್ಪಡಿಸಿದ್ದರು ನಂತರ ಉಭಯ ನಾಯಕರು ಯಮನಶಿಯಲ್ಲಿರುವ ರೋಬೋಟಿಕ್ಸ್ ಸಂಸ್ಟೆ ಫನೂಕ್ ಭೇಟಿ ನೀಡಿದರು ಯಮನಶಿಯಲ್ಲಿರುವ ಶಿಂಜೋ ಅಬೆ ನಿವಾಸದಲ್ಲಿ ಚಿಪಚಾರಿಕ ಮಾತುಕತೆ ನಡೆಸಿದರು

ಜಮ್ಮು ಕಾಶ್ನೀರದ ಶೋಪಿಯಾನ್ ಜಿಲ್ಲೆಯ ಪೊಟೆರ್ವಾಲ್ ಪ್ರದೇಶದಲ್ಲಿ ಗಸ್ತು ನಿರತವಾಗಿದ್ದ ಸೇನಾ ಪಡೆಯ ಮೇಲೆ ಭಯೋತ್ವಾದಕರು ಇಂದು ಮಧ್ಯಾಹ್ನ ದಾಳಿ ನಡೆಸಿದ್ದಾರೆ

ಸೇನೆಯ ಕಡೆಯಿಂದ ಸಾವು ನೋವು ಸಂಭವಿಸಿರುವ ಬಗ್ಗೆ ತಕ್ಷಣಕ್ಕೆ ಯಾವುದೇ ಮಾಹಿತಿ ದೊರೆತಿಲ್ಲ ಎಂದು ಭದ್ರತಾ ಮೂಲಗಳು ತಿಳಿಸಿವೆ ಭಯೋತ್ವಾದಕರ ಪತ್ತೆಗೆ ಭದ್ರತಾ ಪಡೆ ಶೋಧ ಕಾರ್ಯ ಆರಂಭಿಸಿದೆ ಈ ಮಧ್ಯೆ ದಕ್ಷಿಣ ಕಾಶ್ಮೀರದ ಪುಲ್ವಾಮ ಜಿಲ್ಲೆಯ ರೋಮ್ಶಿ ನಲ್ಲಾ ಬಳಿಯ ವಾಹಿಬುಗ್ ಗ್ರಾಮದಲ್ಲಿ ಅಪರಿಚಿತ ಬಂದೂಕುದಾರಿಯೋರ್ವ ಬಾಸಗಿ ವಾಹನದಲ್ಲಿ ಪ್ರಯಾಣಿಸುತ್ತಿದ್ದ ವ್ಯಕ್ತಿಯ ಮೇಲೆ ಗುಂಡಿಕ್ಕ ಪತ್ಯ ಮಾಡಿದ್ದಾನೆ ಅವರನ್ನು ತ್ರೀನಗರದ ಸಿಐಡಿ ವಿಭಾಗದ ಸಬ್ಇನ್ಸ್ಶೆಕ್ಟರ್ ಅಮ್ತಿಯಾಜ್ ಅಹ್ಮದ್ ಮಿರ್ ಎಂದು ಗುರುತಿಸಲಾಗಿದೆ

ಮುಖ್ಯ ನ್ಲಾಯಮೂರ್ತಿ ರಂಜನ್ ಗೊಗೋಯ್ ಮತ್ತು ನ್ಲಾಯಮೂರ್ತಿಗಳಾದ ಸಂಜಯ್ ಕಿಶನ್ ಕೌಲ್ ಮತ್ತು ಕೆ ಎಂ ಜೋಸೆಫ್ ಅವರನ್ನು ಒಳಗೊಂಡ ಪೀಠ ಈ ಅರ್ಜಿಗಳ ವಿಚಾರಣೆ ನಡೆಸಲಿದೆ

ಮೂವರು ನ್ನಾಯಮೂರ್ತಿಗಳ ಪೀಠ ಅಲಹಾಬಾದ್ ಹೈಕೋರ್ಟ್ನ ತೀರ್ಪಿನ ವಿರುದ್ಧ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ನಡೆಸಲಿದೆ ರಾಷ್ಟದ ರಾಜಧಾನಿ ದೆಹಲಿಯಲ್ಲಿಂದು ಮತ್ತೆ ವಾಯು ಮಾಲಿನ್ಲ ಉಂಟಾಗಿದ್ದು ದಟ್ಟ ಮಂಜು ಆವರಿಸಿದೆ

ದೆಹಲಿಯಲ್ಲಿ ಅಳವಡಿಸಿರುವ ವಾಯು ಮಾಲಿನ್ನ ನಿಯಂತ್ರಣ ಕೇಂದ್ರಗಳಲ್ಲಿ ದಾಖಲಾಗಿರುವ ಮಾಲಿನ್ಲದ ಪ್ರಮಾಣವನ್ನು ಪರಿಶೀಲಿಸಿ ಈ ನಿರ್ಧಾರಕ್ಕೆ ಬರಲಾಗಿದೆ ಎಂದು ಮಂಡಳ ತಿಳಿಸಿದೆ ಶ್ರೀಲಂಕಾದ ಸಂಸತ್ನ್ನು ಅಮಾನತ್ತಿನಲ್ಲಿಟ್ಟರುವ ದೇಶ ಗಂಭೀರ ಹಾಗೂ ಅನಪೇಕ್ಷಿತ ಪರಿಣಾಮಗಳನ್ನು ಎದುರಿಸುವುದರಿಂದ ತಮ್ನ ನಿರ್ಧಾರವನ್ನು ಮರು ಪರಿತೀಲಿಸಬೇಕು ಎಂದು ಅಲ್ಲಿನ ಸ್ವೀಕರ್ ಕರು ಜಯಸೂರ್ಯ ಅವರು ಅಧ್ಯಕ್ಷ ಮೈತ್ರಿಪಾಲ ಸಿರಿಸೇನಾ ಅವರಿಗೆ ಮನವಿ ಮಾಡಿದ್ದಾರೆ ಸಂಸತ್ತನ್ನು ಅಮಾನತ್ತಿನಲ್ಲಿಡುವ ವಿಷಯದಲ್ಲಿ ಸ್ವೀಕರ್ ಅವರೊಂದಿಗೆ ಸಮಾಲೋಚಿಸಬೇಕು ಎಂದು ಜಯಸೂರ್ಯ ಅವರು ಪತ್ರದಲ್ಲಿ ಒತ್ತಾಯಿಸಿದ್ದಾರೆ

ಬಿಜೆಪಿ ಹಿರಿಯ ಮುಖಂಡ ದೆಹಲಿಯ ಮಾಜಿ ಮುಖ್ಯಮಂತ್ರಿ ಮದನ್ಲಾಲ್ ಖುರಾನ ಅವರ ನಿಧನಕ್ಕೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಉಪರಾಷ್ಟಪತಿ ಎಂ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ ದೆಹಲಿಯ ಮುಖ್ಯಮಂತ್ರಿ ರಾಜಸ್ತಾನದ ರಾಜ್ಯಪಾಲರು ಹಾಗೂ ಕೇಂದ್ರ ಸಚಿವರಾಗಿದ್ದ ಖುರಾನ ಅವರು ಸಾರ್ವಜನಿಕ ಸೇವೆಗೆ ಹಾಗೂ ದೆಹಲಿ ಅಭಿವೃದ್ಧಿಗೆ ಕೊಡುಗೆ ಅಪಾರ ಎಂದು ರಾಷ್ಟಪತಿ ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ ದೆಹಲಿಯ ಪ್ರಗತಿ ಮತ್ತು ಅಭಿವೃದ್ಧಿಗೆ ಖುರಾನ ಅವರು ನೀಡಿದ ಕೊಡುಗೆ ಸ್ಕರಣೀಯ ಎಂದು ಉಪರಾಷ್ಟಪತಿ ಸ್ಮರಿಸಿದ್ದಾರೆ ಖುರಾನ ಅವರು ಶ್ರಮಜೀವಿಯಾಗಿದ್ದು ದೆಹಲಿಯ ಮೂಲಸೌಕರ್ಯ ಅಭಿವೃದ್ಧಿಗೆ ದುಡಿದಿದ್ದಾರೆ ಕೇಂದ್ರ ಹಾಗೂ ದೆಹಲಿ ಸರ್ಕಾರದಲ್ಲಿ ಖುರಾನ ಅವರು ಜನಸ್ನೇಹಿ ಆಡಳಿತಗಾರರಾಗಿದ್ದರು ದೆಹಲಿಯಲ್ಲಿ ಬಿಜೆಪಿ ಪಕ್ಷವನ್ನು ಸದೃಢಗೊಳಿಸುವಲ್ಲಿ ಖುರಾನ ಅವರ ಪಾತ್ರ ಮಹತ್ವದ್ದಾಗಿದೆ ಎಂದು ಪ್ರಧಾನಮಂತ್ರಿ ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ ಬಿಜೆಪಿ ಪಕ್ಷವನ್ನು ಕಟ್ಟಿ ಬೆಳೆಸುವಲ್ಲಿ ಮಹತ್ತರ ಪಾತ್ರ ವಹಿಸಿದ್ದ ಖುರಾನ ಅವರು ದೆಹಲಿಯ ಸಿಂಹ ಎಂದೇ ಪ್ರಬ್ಯಾತರಾಗಿದ್ದರು ಎಂದು ಬಿಜೆಪಿ ಅಧ್ಯಕ್ಷ ಅಮಿತ್ ಷಾ ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ ಓಮನ್ನ ಮಸ್ಕತ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಹಾಕಿ ಚಾಂಪಿಯನ್ಸ್ ಟ್ರೋಫಿ ಪಂದ್ಯಾವಳಿಯ ಫೈನಲ್ನಲ್ಲಿ ಭಾರತ ಇಂದು ರಾತ್ರಿ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ಎದುರು ಸೆಣಸಲಿದೆ